ಪ್ರಧಾನಿ ನರೇಂದ್ರಮೋದಿ ದೆಹಲಿಯಲ್ಲಿ ವಿಡಿಯೋ ಕಾನ್ಫರೆನ್ಲಿಂಗ್ ಮೂಲಕ ಈ ಅಭಿಯಾನಕ್ಕೆ ಜಾಲನೆ ನೀಡಿದರು ಸ್ವಚ್ಛತೆ ಒಂದು ಹವ್ಯಾಸವಾಗಬೇಕು

ಸ್ವಜ್ಞತಾ ಅಂದೋಲನ ನಾಲ್ಕು ವರ್ಷಗಳ ಹಿಂದೆ ಆರಂಭವಾಗಿದ್ದು ಇದೀಗ ಮಹತ್ತರ ಘಟ್ಟ ತಲುಪಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ದೇಶದ ಪ್ರತಿಯೊಂದು ವರ್ಗ ಪ್ರತಿ ವಯೋಮಾನದ ವ್ಯಕ್ತಿ ಈ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ತ್ಕಾಜ್ಯ ವಿಲೇವಾರಿ ಹಾಗೂ ನಿರ್ವಪಣೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಬೆಂಗಳೂರಿನ ಆರ್ಟ್ ಆಫ್ ಲೀವಿಂಗ್ ಅಂತಾರಾಷ್ಷೀಯ ಕೇಂದ್ರದ ಗುರುದೇವ್ ರವಿಶಂಕರ್ ಅವರೊಂದಿಗೆ ಸಂವಾದ ನಡೆಸಿದರು

ಜನತೆಯಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಬಿತ್ತುವಲ್ಲಿ ಹಾಗೂ ಸ್ವಜ್ವತಾ ಹೀ ಸೇವಾ ಕಾರ್ಯಕ್ರಮದ ಸಪಭಾಗಿಯಾಗುವಲ್ಲಿನ ಕೊಡುಗೆಗಾಗಿ ಗುರುದೇವ್ ಅವರಿಗೆ ಪ್ರಧಾನಮಂತ್ರಿ ಧನ್ಕವಾದ ತಿಳಿಸಿದರು

ಇದು ಉತ್ತಮ ಬೆಳವಣಿಗೆ ಎಂದು ರಾಷ್ಪಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಅವರು ಬೆಳಗಾವಿಯ ಕರ್ನಾಟ ಲಾ ಸಂಸ್ವೆಯ ಅಮ್ಬತ ಮಹೋಶ್ಲವ ಕಾರ್ಯಕ್ರಮದಲ್ಲಿಂದು ಮಾತನಾಡಿ ಭಾರತ ಯುವಜನರಿಂದ ಕೂಡಿದ್ದು ದೇಶದ ಅರ್ಥಿಕತೆಯೂ ಉತ್ತಮವಾಗಿದೆ ಎಂದು ಅಭಿಪ್ರಾಯಪಟ್ಟರು ಆಧುನಿಕತೆಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥ ಬದಲಾಗಿ ವಾಸ್ತವತೆಗೆ ಹೊಂದಾಣಿಕೆಯಾಗುತ್ತಿರಬೇಕು ಬಡವರಿಗೆ ಕಾನೂನಿನಿಂದ ನ್ಮಾಯಕೊಡಿಸಬೇಕು ವಕೀಲಿ ಕೆಲಸ ಇಂತಹ ಸೇವೆಗೆ ಬಳಕೆ ಆಗಲಿ ಆದು ವೈಯಕ್ತಿಕ ಹಿತಾಸಕ್ತಿಯ ಉದ್ಯೋಗವಾಗದಿರಲಿ ಎಂದು ಅವರು ಹೇಳಿದರು ಸವೋಚ್ವ ನ್ವಾಯಾಲಯದ ಮುಖ್ಯನ್ವಾಯಮೂರ್ತಿ ದೀಪಕ್ ಮಿಶ್ರಾ ಮಾತನಾಡಿ ವಕೀಲರು ಸಮಾಜದ ಇಂಜಿನಿಯರ್ ಇದ್ಗಂತೆ ಪ್ರತಿಯೊಂದು ಆಗುಹೋಗುಗಳಲ್ಲಿ ಆವರ ಪಾತ್ರವಿರುತ್ತದೆ ಎಂದರು

ಡಿ ಕುಮಾರಸ್ವಾಮಿ ಮಾತನಾಡಿ ಉತ್ತರ ಕರ್ನಾಟಕದ ಪ್ಯದಯ ಮತ್ತು ಆತ್ಮ ಎನಿಸಿರುವ ಬೆಳಗಾವಿಗೆ ಹಲವು ಇಲಾಖೆಗಳನ್ನು ಸ್ವಳಾಂತರಿಸುವುದು ತಮ್ನ ಸರ್ಕಾರದ ಸಂಕಲ್ಪವಾಗಿದೆ ಎಂದು ಹೇಳಿದರು ತಮ್ನ ಸರ್ಕಾರ ಅಭಿವೃದ್ದಿ ಕೇಂದ್ರಿತವಾಗಿದ್ದು ಇಲ್ಲಿ ಜಾರಿಗೊಳಿಸಲಾಗುವ ಪಲವಾರು ಅಭಿವ್ಯದ್ದಿ ಕಾರ್ಯಕ್ರಮಗಳು ಈ ಭಾಗದ ಅಭಿವೃದ್ದಿಯತ್ತ ಸರ್ಕಾರದ ಬದ್ಗತೆಯನ್ನು ತೋರಿಸುತ್ತವೆ ಎಂದು ಅವರು ಹೇಳಿದರು

ಪ್ರಖ್ಯಾತ ಇಂಜಿನಿಯರ್ ಭಾರತರತ್ನ ಸರ್

ಎಶ್ವೇಶ್ವರಯ್ಯನವರ ಜನ್ನದಿನದ ಅಂಗವಾಗಿ ಇಂದಿನ ದಿನವನ್ನು ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುವುದು

ವಿ ಅವರ ಹುಟ್ನೂರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಪಳ್ಳಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ರೋಟರಿ ಸಂಸ್ತೆ ಸಹಯೋಗದಲ್ಲಿ ಕಾರ್ಯಕ್ರಮವೊಂದು ವಿರ್ಪಾಡಾಗಿತ್ತು ಸರ್ಎಂವಿ ಅವರ ಮತ್ತಳಿಗೆ ಮಷ್ಪನಮನ ಸಲ್ಲಿಸಲಾಯಿತು